ವಿಚಾರಣೆಗೆ ಕೈಗೊತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ಸಮ್ತಿ

ಇಂದು ಕುಶಲ ಭಾರತ ಕೌಶಲ್ತ ಭಾರತ ಅಭಿಯಾನದ ನಾಲ್ಕನೆಯ ವಾರ್ಷಿಕೋತ್ಸವ

ಕರ್ನಾಟಕ ವಿಧಾನಸಭೆಯ ಕಲಾಪ ವಾರಾಂತ್ನ ಬಿಡುವಿನ ನಂತರ ಇಂದು ಆರಂಭಗೊಳ್ಳಲಿದ್ದು

ಕುಮಾರಸ್ವಾಮಿ ಅವರು ಕೂಡಲೆ ರಾಜೀನಾಮೆ ಸಲ್ಲಿಸಬೇಕು ಇಲ್ಲವೇ ಸದನದಲ್ಲಿ ಇಂದೇ ವಿಶ್ವಾಸಮತ ಯಾಚಿಸಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ ಇಂದು ನಡೆಯಲಿರುವ ವಿಧಾನಸಭೆ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಈ ವಿಚಾರ ಪ್ರಸ್ನಾಪಿಸಲಾಗುವುದು ಎಂದು ಪ್ರತಿಪಕ್ಷದ ನಾಯಕ ಮತ್ತು ಬಿಜೆಪಿ ರಾಜ್ಞಘಟಕದ ಅಧ್ವಕ್ಷ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಮತ್ತೊಂದೆಡೆ ಬೆಂಗಳೂರಿನ ಬಾಸಗಿ ಹೊಟೇಲ್ವೊಂದರಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ನಡೆಯಿತು ಮೈತ್ರಿಕೂಟ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಭಾಗವಹಿಸಿದ್ದರು ಇತ್ತೀಚನ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮೈತ್ರಿಕೂಟ ಸರ್ಕಾರದ ಮುಂದುವರಿಕೆ ಕುರಿತು ಚರ್ಚೆ ನಡೆಸಲಾಯಿತು ಸಭೆಯ ನಂತರ ಸುದ್ಗಿಗಾರರೊಂದಿಗೆ ಮಾತನಾಡಿದ ಸಚಿವ ಆರ್

ದೇಶಪಾಂಡೆ ಸರ್ಕಾರದ ಅಳವು ಉಳವು ಸದನದಲ್ಲಿ ತೀರ್ಮಾನವಾಗಲಿದೆ ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಮಲಿಂಗಾರೆಡ್ನಿ ಅವರೊಂದಿಗೆ ಪಕ್ಕದ ನಾಯಕರು ಸಮಾಲೋಚನೆ ನಡೆಸಿದ್ದು ಅವರು ರಾಜೀನಾಮೆ ವಾಪಸ್ ಪಡೆಯುವ ವಿಶ್ವಾಸವಿದೆ ಎಂದರು ತಮ್ಮ ರಾಜೀನಾಮೆಯನ್ನು ವಿಧಾನಸಭಾ ಅಧ್ವಕ್ಷ ಕೆ

ರಮೇಶ್ ಕುಮಾರ್ ಅಂಗೀಕರಿಸುತ್ತಿಲ್ಲ ಎಂದು ಆರೋಪಿಸಿ ಮತ್ತೆ ಐವರು ಕಾಂಗ್ರೆಸ್ ಶಾಸಕರು ಸಲ್ಲಿಸಿರುವ ಅರ್ಜೆಯನ್ನು ಸುಪ್ರೀಂಕೋರ್ಟ್ ನಾಳಿ ಕ್ಲೆಗೆತ್ತಿಕೊಳ್ಳಲಿದೆ ಶಾಸಕರಾದ ಆನಂದ್ ಸಿಂಗ್ ಕೆ ಸುಧಾಕರ್ ಮುನಿರತ್ನ ರೋಷನ್ ಬೇಗ್ ಮತ್ತು ನಾಗರಾಜ್ ಅವರು ಶನಿವಾರ ನ್ನಾಯಾಲಯಕ್ಕೆ ದೂರು ಸಲ್ಲಿಸಿದ್ದರು

ಗುರುಪ್ರಸಾದ್ ಸ್ಪಷ್ಪಪಡಿಸಿದ್ದು ಪರಿಷ್ಪತ ಉಡಾವಣಾ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ಪ್ರಕಟಿಸುವುದಾಗಿ ತಿಳಿಸಿದರು ಶ್ರೀಹರಿಕೋಟಾದ ಸತೀಶಧವನ್ ಬಾಹ್ವಾಕಾಶ ಕೇಂದ್ರದಿಂದ ಆರ್ಬಿಟರ್ ಲ್ಹಾಂಡರ್ ಹಾಗೂ ರೋವರ್ ಮೂರನ್ನೂ ಒಳಗೊಂಡ ಬಾಹ್ನಾಕಾಶ ನೌಕೆಯನ್ನು ಉಡಾವಣೆಗೆ ಸಿದ್ದಪಡಿಸಲಾಗಿತ್ತು

ಇದುವರೆಗೆ ರಷ್ಯಾ ಅಮೆರಿಕ ಮತ್ತು ಚೀನಾ ದೇಶಗಳು ಮಾತ್ರ ಈ ಮಹತ್ವದ ಸಾಧನೆಯನ್ನು ಮಾಡಿವೆ

ಗಾಯಗೊಂಡವರ ಸಂಬ್ಯೆಯು ಹೆಚ್ಚಾಗುವ ಸಾಧ್ಯತೆಯಿದೆ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವವರನ್ನು ಪಾರು ಮಾಡಲು ಬಿರುಸಿನ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ

ಸಿಆರ್ಒಎಫ್ ಪಡೆಗಳು ಜಮ್ನಿಕಾಶ್ನೀರದ ರಾಷ್ನೀಯ ಹೆದ್ದಾರಿಯನ್ನು ಹಗಲು ರಾತ್ರಿ ಕಾಯುವುದು ಮಾತ್ರವಲ್ಲದೇ ಯಾತ್ರಿಗಳಿರುವ ನಿಖರ ಸ್ಥಳ ಪತ್ತೆಗೆ ಅವರಿಗೆ ಟ್ರಾಕಿಂಗ್ ಚಿಪ್ ಒದಗಿಸಿದ್ದು ಇದು ಯಾತ್ರಿಗಳ ಹಾಗೂ ಅವರ ವಾಹನದ ನಿಖರ ಸ್ಥಳ ಪತ್ರೆಗೆ ಸಹಕಾರಿಯಾಗಿದೆ ಸ್ಕಿಲ್ ಇಂಡಿಯಾ ಅಭಿಯಾನದ ನಾಲ್ಲನೇ ವಾರ್ಷಿಕೋತ್ತವವನ್ನು ಇಂದು ಆಚರಿಸಲಾಗುತ್ತಿದೆ ಈ ಪ್ರಯುಕ್ತ ದೇಶಾದ್ಲಂತ ಇಂದು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ನವದೆಹಲಿಯಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ವಹಸಚಿವರಾದ ಅಮಿತ್ ಶಾ ಅಧ್ಯಕ್ಷೀಯ ಭಾಷಣ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರುಗಳಾದ ನಿರ್ಮಲಾ ಸೀತಾರಾಮನ್ ನರೇಂದ್ರ ಸಿಂಗ್ ತೋಮರ್ ರವಿಶಂಕರ್ ಪ್ರಸಾದ್ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಮಹೇಂದ್ರನಾಥ್ ಪಾಂಡೆ ಹಾಗೂ ಆರ್

ಸಿಂಗ್ ಸಹ ಉಪಸ್ಥಿತರಿರಲಿದ್ದಾರೆ

ಒಂದು ಕೋಟಿಗೂ ಅಧಿಕ ಯುವಜನರು ಈ ಯೋಜನೆಯಡಿಯಲ್ಲಿ ಪ್ರಸ್ತುತ ವಾರ್ಷಿಕ ತರಬೇತಿ ಪಡೆಯುತ್ತಿದ್ದಾರೆ

ಬ್ರಹ್ನಪುತ್ರಾ ಸೇರಿದಂತೆ ಬಹುತೇಕ ಎಲ್ಲ ನದಿಗಳು ಸತತವಾಗಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ರಾಜ್ಯದಲ್ಲಿ ನೆರೆ ಸಂತ್ರಸ್ತರ ನೆರವಿಗಾಗಿ ಸಾಕಷ್ಟು ಆಹಾರ ಪದಾರ್ಥಗಳನ್ನು ಶೇಖರಿಸಲಾಗಿದೆ ಎಂದು ಹೆಚ್ಚುವರಿ ಮುಖ್ಯಕಾರ್ಯದರ್ಶಿ ಕುಮಾರ್ ಸಂಜಯ್ ಕೃಷ್ಣ ತಿಳಿಸಿದ್ದಾರೆ ಬಿಹಾರದಲ್ಲೂ ಉತ್ತರ ಮತ್ತು ದಕ್ಷಿಣ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಗಂಭೀರವಾಗಿದೆ

ಸೀತಾಮಡಿ ಶಿಯೋಹರ್ ಮಧುಬನಿ ಅರಾರಿಯಾ ಮತ್ತು ಕಿಶನ್ಗಂಜ್ ಜಿಲ್ಲೆಗಳಲ್ಲಿ ತೀವ್ರ ಶ್ರವಾಹದಿಂದಾಗಿ ಹೆಚ್ಚು ತೊಂದರೆಯಾಗಿದೆ

ಅರುಣಾಚಲ ಪ್ರದೇಶದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಆದಾಗ್ಲೂ ಎಲ್ಲಾ ಪ್ರಮುಖ ನದಿಗಳ ನೀರಿನ ಮಟ್ಟ ಇಳಮುಖವಾಗಿದೆ ಎಂದು ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆ ತಿಳಿಬದೆ ಸಿಯಾಂಗ್ ನದಿ ಅಪಾಯದ ಮಟ್ಟಕಿಂತ ತಳಮಟ್ಟದಲ್ಲಿ ಹರಿಯುತ್ತಿದೆ ಧಾರಾಕಾರ ಮಳೆ ಹಾಗೂ ಪ್ರವಾಹದಿಂದ ಮುಚ್ಚಿರುವ ರಸ್ತೆಗಳ ತೆರವು ಕಾರ್ಯ ಹಾಗೂ ಭೂಕುಸಿತದಿಂದ ತೊಂದರೆಗೆ ಸಿಲುಕಿರುವವರನ್ನು ರಕ್ಷಿಸುವ ಕಾರ್ಯ ಮುಂದುವರೆದಿದೆ ಜಮ್ಮು ಕಶ್ನೀರದಲ್ಲಿ ಪಾಕಿಸ್ತಾನಿ ನುಸುಳುಕೋರನೊಬ್ಬನನ್ನು ಗಡಿರಕ್ಷಣಾ ಪಡೆ ಹೊಡೆದುರುಳಿಬಿದೆ ಇಂದು ನಸುಕಿನ ವೇಳೆ ಭಾರತದ ಸಾಂಬಾ ಜಿಲ್ಲೆಯ ರಾಮ್ಫರ್ ಸೆಕ್ಲರ್ನ ಭಾರತದ ಗಡಿಒಳಗೆ ನುಡುಳಲು ಯತ್ತಿಸಿದ ಇವನನ್ನು ಎಸ್ ಎಂ ಪುರ್ ಬಳಿ ಹೊಡೆದುರುಳಿಸಲಾಗಿದೆ ಎಂದು ಮೊಲೀಸರು ಮಾಹಿತಿ ನೀಡಿದ್ದಾರೆ ಇಂಗ್ಲೆಂಡ್ನ ಕ್ರಿಕೆಟ್ ಕಾಶಿ ಎಂದೇ ಹೆಸರಾದ ಲಾರ್ಡ್ಸ್ನಲ್ಲಿ ನಿನ್ನೆ ನಡೆದ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ರೋಚಕ ಫೈನಲ್ ಪಂದ್ಲದಲ್ಲಿ ಆತಿಥೇಯ ಇಂಗ್ಲೆಂಡ್ ಸೂಪರ್ ಓವರ್ನಲ್ಲಿ ಚೊಚ್ಲಲ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು

ಬೌಂಡರಿ ಲೆಕ್ನಾಚಾರದಲ್ಲಿ ಇಂಗ್ಲೆಂಡ್ ಜಯ ಸಾಧಿಸಿತು

ಇವರಿಬ್ಲರೂ ವಿಜಯ್ವೀರ್ ಸಿಧು ಅವರೊಂದಿಗೆ ಗುಂಪು ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಳಿಸಿದರು

ವಿಭೂತಿ ಭಾಟಿಯಾ ಕಂಚಿನ ಪದಕ ಪಡೆದರು ಇವರಿಬ್ಲರೂ ಸಹ ಇನ್ನೋರ್ವ ಜೊತೆಗಾರ್ತಿ ಹಪದಾ ನಿಕಾವೆಯೊಂದಿಗೆ ಗುಂಪು ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕಗಳಿದರು ಭಾರತದ ಗುರಿಕಾರರು ಇದುವರೆಗೆ ನಾಲ್ಕು ಚಿನ್ನ